ನಂತರ ಜಜ್ಜರ್ ಜಿಲ್ಲೆಯ ಬಾಡ್ಗಾ ಎಂಬಲ್ಲಿ ನಿರ್ಮಿಸಲಾಗಿರುವ ರಾಷ್ಟೀಯ ಕ್ವಾನ್ಸರ್ ಸಂಸ್ವೆಯನ್ನು ಲೋಕಾರ್ಪಣೆ ಮಾಡಲಿದ್ದಾರೆ ಜಜ್ವರ್ನಲ್ಲಿ ಏಮ್ಸ್ ಕ್ಯಾಂಪಸ್ನಲ್ಲಿ ಅತ್ಯಾಧುನಿಕ ಸೌಲಭ್ಯಗಳನ್ನು ಒಳಗೊಂಡಿರುವ ಹಾಗೂ ಅತ್ಯಂತ ಸುಸಜ್ಜಿತ ವ್ಯವಸ್ವೆಗಳನ್ನು ಒಳಗೊಂಡಿರುವ ರಾಷ್ಟೀಯ ಕ್ವಾನ್ಸರ್ ಸಂಸ್ವೆಯನ್ನು ನಿರ್ಮಿಸಲಾಗಿದೆ

ಇದಲ್ಲದೇ ಹಾಸ್ಸೆಲ್ ವೈದ್ಯರ ಕೊಠಡಿ ರೋಗಿಗಳ ಸಹಾಯಕರಿಗೆ ಪ್ರತ್ಯೇಕ ಕೊಠಡಿಗಳ ವ್ಣವಸ್ವೆಯೂ ಇದೆ

ಅರ್ಷ ಕಾರ್ಮಿಕ ವರ್ಗದ ಜನರಿಗೆ ಅನುಕೂಲವಾಗುವಂತೆ ಈ ಆಸ್ಪತ್ರೆಯನ್ನು ನಿರ್ಮಿಸಲಾಗಿದೆ ನಂತರ ಪಂಚಕುಲಾಗೆ ತೆರಳಲಿರುವ ನರೇಂದ್ರ ಮೋದಿ ಶ್ರೀ ಮಾತಾ ಮಾನಸಾ ದೇವಿ ದೇಗುಲ ಕಾಂಪ್ಲೆಕ್ಸ್ನಲ್ಲಿ ರಾಷ್ಟೀಯ ಆಯುರ್ವೇದ ಸಂಸ್ಥೆ ಕಟ್ಟಡ ನಿರ್ಮಾಣಕ್ಕೆ ಶಿಲಾನ್ಯಾಸ ನೆರವೇರಿಸಲಿದ್ದಾರೆ ಕುರುಕ್ಷೇತ್ರದಲ್ಲಿ ಶ್ರೀ ಕೃಷ್ಣ ಆಯುಷ್ ವಿವಿ ಕಟ್ಟಡ ನಿರ್ಮಾಣಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಶಿಲಾನ್ಯಾಸ ನೆರವೇರಿಸಲಿದ್ದಾರೆ ಕರ್ನಾಲ್ನಲ್ಲಿ ಪಂಡಿತ್ ದೀನ್ ದಯಾಳ್ ಉಪಾಧ್ವಾಯ ಆರೋಗ್ಯ ವಿಜ್ಞಾನ ವಿಶ್ವವಿದ್ಯಾಲಯ ಕಟ್ಟಡ ಪಾಣಿಪತ್ನಲ್ಲಿ ಬ್ಯಾಟಲ್ಸ್ ಆಫ್ ಪಾಣಿಪತ್ ಮ್ಯೂಸಿಯಂ ನಿರ್ಮಾಣಕ್ಕೂ ಪ್ರಧಾನಿ ನರೇಂದ್ರ ಮೋದಿ ಶಂಕುಸ್ದಾಪನೆ ನೆರವೇರಿಸಲಿದ್ದಾರೆ

ನಂತರ ಕುರುಕ್ಷೇತ್ರದಲ್ಲಿ ನಡೆಯಲಿರುವ ಸ್ವಚ್ಚ ಸುಂದರ್ ಶೌಚಾಲಯ್ ಪ್ರದರ್ಶನ ವೀಕ್ಷಿಸಲಿದ್ದಾರೆ

ಈ ಸಮಾರಂಭಕ್ಕೆ ದೇಶದ ನಾನಾ ಭಾಗದ ಮಹಿಳಾ ಪಂಚಾಯಿತಿ ಸದಸ್ಯರು ಸರಪಂಚರು ಆಗಮಿಸಲಿದ್ದಾರೆ

ಈ ಸಂಬಂಧ ಗೃಪ ಸಚಿವಾಲಯ ಅಧಿಸೂಚನೆಯನ್ನು ಹೊರಡಿಸಿದ್ದು ಗುರುದ್ವಾರಕ್ಕೆ ತೆರಳಲಿರುವ ಯಾತ್ರಿಗಳು ಈ ವಲಸೆ ಚೆಕ್ಮೋಸ್ಟ್ನಲ್ಲಿ ಎಲ್ಲ ದಾಖಲೆಗಳನ್ನು ಸಲ್ಲಿಸಿದ ನಂತರ ಪ್ರಯಾಣ ಬೆಳೆಸಬಹುದು ಎಂದು ತಿಳಿಸಲಾಗಿದೆ

ಆರ್ಥಿಕ ವ್ಯವಹಾರ ಕಾರ್ಯದರ್ಶಿಯಾಗಿ ನೇಮಕಗೊಂಡಿದ್ದ ರಾಜೀವ್ ಮೆಪರ್ಷಿ ರಕ್ಷಣಾ ಸಚಿವಾಲಯದ ಶಸ್ತಾಸ್ತ ಖರೀದಿಗೆ ಸಂಬಂಧಿಸಿದಂತೆ ದರ ನಿಗದಿಯಲ್ಲಿ ಯಾವುದೇ ಪಾತ್ರ ವಹಿಸಿಲ್ಲ ಎಂದು ಕೇಂದ್ರ ಸರಕಾರ ಸ್ಪಷ್ಟಪಡಿಸಿದೆ ಸದ್ದ ನಿಯಂತ್ರಕರು ಮತ್ತು ಮಹಾ ಲೇಖಪಾಲರು ಆಗಿರುವ ರಾಜೀವ್ ಮೆಪರ್ಷಿ ವಿರುದ್ದ ರಫೇಲ್ ಪಗರಣಕ್ಕೆ ಸಂಬಂಧಿಸಿದಂತೆ ಕಾಂಗ್ರೆಸ್ ಆರೋಪ ಮಾಡಿರುವ ಬೆನ್ನಲ್ಲೇ ಕೇಂದ್ರ ಸರಕಾರ ಈ ಸ್ಪಷ್ಟನೆ ನೀಡಿದೆ

ರಫೇಲ್ ಒಪ್ಪಂದ ವೇಳೆ ರಾಜೀವ್ ಮಪರ್ಷಿ ಪಣಕಾಸು ಸಚಿವಾಲಯ ಕಾರ್ಯದರ್ಶಿಯಾಗಿದ್ದರು ಒೀಗಾಗಿ ರಫೇಲ್ ಕುರಿತು ಸದನದಲ್ಲಿ ಸಿಎಜಿ ವರದಿ ಮಂಡಿಸುವ ಪ್ರಕ್ರಿಯೆಯಿಂದ ಹಾಲಿ ಸಿಎಜಿ ಆಗಿರುವ ರಾಜೀವ್ ಮೆಹರ್ಷಿ ಹಿಂದೆ ಸರಿಯಬೇಕೆಂದು ಕಾಂಗ್ರೆಸ್ ಪಟ್ಟು ಹಿಡಿದಿದೆ ಮೇಘಾಲಯದ ಶಿಲ್ಲಾಂಗ್ನ ಸಿಬಿಐ ಕಚೇರಿಯಲ್ಲಿ ಮೂರು ದಿನಗಳಿಂದ ನಡೆಯುತ್ತಿರುವ ಕೊಲ್ತತ್ತಾ ಮೊಲೀಸ್ ಆಯುಕ್ತ ರಾಜೀವ್ಕುಮಾರ್ ವಿಚಾರಣೆ ಇಂದೂ ಸಹ ಮುಂದುವರೆಯಲಿದೆ ಶಾರದಾ ಚಿಟ್ಫಂಡ್ ಪಗರಣ ಹಾಗೂ ರೋಸ್ ವ್ಯಾಲಿ ಪಗರಣ ಕುರಿತಂತೆ ನಿನ್ನೆ ರಾಜೀವ್ಕುಮಾರ್ ಅವರನ್ನು ಸಿಬಿಐ ವಿಚಾರಣೆ ನಡೆಸಿತ್ತು ಸುಪ್ರೀಂ ಕೋರ್ಟ್ ಆದೇಶದ ಹಿನ್ನೆಲೆಯಲ್ಲಿ ಈ ವಿಚಾರಣೆಯನ್ನು ನಡೆಸಲಾಗುತ್ತಿದೆ ಸಿಬಿಐ ಎಸ್

ಕಲ್ಯಾಣ್ ವಾರ್ಥ ಮುಖರ್ಜಿ ಹಾಗೂ ಡಿ ಎಸ್

ಬರ್ದನ್ ಅವರನ್ನೊಳಗೊಂಡ ಸಿಬಿಐ ತಂಡ ಕೋಲ್ಕತಾ ಮೊಲೀಸ್ ಆಯುಕ್ತರನ್ನು ವಿಚಾರಣೆ ನಡೆಸುತ್ತಿದೆ ಈ ಮಧ್ಯೆ ಪಗರಣದ ಮತ್ತೊಬ್ಬ ಆರೋಪಿಯಾದ ಮಾಜಿ ರಾಜ್ಯಸಭಾ ಸದಸ್ಯ ಹಾಗೂ ತ್ಯಣಮೂಲ ಕಾಂಗ್ರೆಸ್ ಮುಖಂಡ ಕುನಾಲ್ ಘೋಷ್ ವಿಚಾರಣೆ ಮೂರ್ಣಗೊಂಡಿದೆ ಎಸ್ಐಟಿ ಮುಖ್ಯಸ್ವರಾಗಿದ್ದ ಸಂದರ್ಭದಲ್ಲಿ ಈ ಪಗರಣಕ್ಕೆ ಸಂಬಂಧಿಸಿದಂತೆ ಪ್ರಮುಖ ಸಾಕ್ಷ್ಮಧಾರಗಳನ್ನು ರಾಜೀವ್ ಕುಮಾರ್ ನಾಶಪಡಿಸಿದ್ದರೆಂದು ಸಿಬಿಐ ಆರೋಪಿಸಿದೆ ಆದರೆ ಈ ಆರೋಪವನ್ನು ಅಲ್ಲಗಳೆದಿರುವ ರಾಜೀವ್ ಕುಮಾರ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನನಗೆ ಯಾವುದೇ ರೀತಿಯ ಸಂಬಂಧ ಇಲ್ಲ ಎಂದು ಸ್ವಷ್ಟಪಡಿಸಿದ್ದಾರೆ ಸಂಸತ್ ಭವನದ ಸೆಂಟ್ರಲ್ ಹಾಲ್ನಲ್ಲಿ ಇಂದು ದಿವಂಗತ ಮಾಜಿ ಪ್ರಧಾನಮಂತ್ರಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಭಾವಚಿತ್ರವನ್ನು ರಾಷ್ಷಪತಿ ರಾಮನಾಥ್ ಕೋವಿಂದ್ ಅನಾವರಣ ಮಾಡಲಿದ್ದಾರೆ

ಜ್ನೆಪುರದ ಭವಾನಿ ರಸ್ತೆಯಲ್ಲಿರುವ ಇ

ವಿಚಾರಣೆಗೆ ಹಾಜರಾಗುವ ಸಲುವಾಗಿ ಉಭಯರೂ ಸೋಮವಾರ ಸಂಜೆಯೇ ಜೈವುರ ತಲುಪಿದ್ದಾರೆ ಬಿಕಾನೇರ್ ಭೂ ಪಗರಣಕ್ಕೆ ಸಂಬಂಧಿಸಿದಂತೆ ವಾದ್ರಾ ವಿರುದ್ದ ಇ

ನಾಲ್ಲನೇ ಬಾರಿ ಸಮನ್ಸ್ ಜಾರಿ ಮಾಡಿದೆ ಇದಕ್ಕೂ ಮುನ್ನ ಮೂರು ಬಾರಿ ಸಮನ್ನ್ ನೀಡಿದರೂ ವಾದ್ರಾ ಹಾಜರಾಗಿರಲಿಲ್ಲ ಕೊನೆಗೆ ಜಾರಿ ನಿರ್ದೇಶನಾಲಯ ವಾದ್ರಾ ಅವರಿಗೆ ವಿಚಾರಣೆ ಎದುರಿಸಲು ನಿರ್ದೇಶನ ನೀಡುವಂತೆ ರಾಜಸ್ವಾನ ಪೈಕೋರ್ಟ್ ಮೊರೆ ಹೋಗಿತ್ತು ಕೋರ್ಟ್ ನಿರ್ದೇಶನದಂತೆ ವಾದ್ರಾ ಈ ಬಾರಿ ವಿಚಾರಣೆಗೆ ಹಾಜರಾಗುತ್ತಿದ್ದಾರೆ

ಹರೀಶ್ ಆಂಧ್ರಪ್ರದೇಶ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಜನರ ಸಂಪೂರ್ಣ ವಿಶ್ವಾಸವನ್ನು ಕಳೆದುಕೊಂಡಿದ್ದಾರೆ ಈ ಕಾರಣಕ್ಷಾಗಿ ಜನರನ್ನು ಸೆಳೆಯಲು ಪಲವಾರು ಯೋಜನೆಗಳನ್ನು ಪ್ರಕಟಿಸುತ್ತಿದ್ದಾರೆ ಎಂದು ಬಿಜೆಪಿ ರಾಷ್ಟಾಧ್ಯಕ್ಷ ಅಮಿತ್ ಶಾ ಆರೋಪಿಸಿದ್ದಾರೆ ಆಂಧ್ರಪ್ರದೇಶದ ನಾಗರಿಕರಿಗೆ ಪ್ರತ್ರವನ್ನು ಬರೆದಿರುವ ಅಮಿತ್ ಶಾ ಚಂದ್ರಬಾಬು ನಾಯ್ಲು ವಿರುದ್ಲ ಆರೋಪಗಳ ಸುರಿಮಳೆಗರೆದಿದ್ದಾರೆ ಹಲವಾರು ಬಾರಿ ತಮ್ಮ ನಿರ್ಧಾರಗಳನ್ನು ಬದಲಿಸುವಲ್ಲಿ ಚಂದ್ರಬಾಬು ನಾಯ್ಡು ಎತ್ತಿದ ಕೈ ಆಂಧ್ರಪ್ರದೇಶಕ್ಕೆ ಒಂದೆಂದಿಗಿಂತಲೂ ಅತಿ ಹೆಚ್ಚು ಅನುದಾನವನ್ನು ಎನ್ಡಿಎ ಮೈತ್ರಿಕೂಟ ಮಂಜೂರು ಮಾಡಿತ್ತು ಅನುದಾನದ ಕುರಿತು ಮಾಹಿತಿ ಕೇಳಿದ್ಲಕ್ಕೆ ಕೇಂದ್ರ ಸರಕಾರದ ವಿರುದ್ಲ ವ್ಯಥಾ ಆರೋಪಗಳನ್ನು ಮಾಡುತ್ತಿದ್ಲಾರೆ ಎಂದು ಅಮಿತ್ ಶಾ ತಿಳಿಸಿದ್ಲಾರೆ ಕಾಂಗ್ರೆಸ್ಗೆ ವಿರುದ್ದವಾಗಿ ತೆಲುಗು ದೇಶಂ ಪಕ್ಷವನ್ನು ಎನ್ಟಿ ರಾಮರಾವ್ ಸ್ಟಾಪನೆ ಮಾಡಿದ್ದರು ಅವರು ಪಾಕಿದ ಅಡಿಪಾಯವನ್ನು ಚಂದ್ರಬಾಬು ನಾಯ್ಡ ನಾತ ಮಾಡಿದ್ದಾರೆ ಅಲ್ಲದೇ ರಾಜ್ಯವನ್ನು ವಿಭಜನೆ ಮಾಡಿದರು ಈಗ ಟಿಡಿಪಿಯೇ ಕಾಂಗ್ರೆಸ್ ಸರಕಾರ ಬರಲಿ ಎಂದು ಪ್ರಯತ್ನಿಸುವ ಮೂಲಕ ಆಂಧ್ರಪ್ರದೇಶ ಜನತೆಗೆ ಮೋಸ ಮಾಡುತ್ತಿದ್ದಾರೆ ಎಂದು ಅಮಿತ್ ಶಾ ಪತ್ರದಲ್ಲಿ ವಿವರಿಸಿದ್ದಾರೆ

ಹಾಲಿ ಚಾಂಪಿಯನ್ ಸ್ತೆನಾ ನೇಹವಾಲ್ ಕಳೆದ ಬಾರಿಯ ರನ್ನರ್ ಅಪ್ ಪಿ

ಸಿಂಧೂ ಮಹಿಳೆಯರ ಸಿಂಗಲ್ಲ್ ವಿಭಾಗದಲ್ಲಿ ಆಕರ್ಷಣೆಯ ಕೇಂದ್ರ ಬಿಂದುವಾಗಿದ್ದಾರೆ

ಪ್ರಣೋಯ್ ಪಾಗೂ ಕಳೆದ ಬಾರಿಯ ರನ್ನರ್ ಅಪ್ ಕಿಡಂಬಿ ಶ್ರೀಕಾಂತ್ ಟೂರ್ನಿಯಲ್ಲಿ ಭಾಗವಹಿಸುತ್ತಿಲ್ಲ ತೀವ್ರವಾಗಿ ಗಾಯಗೊಂಡಿರುವ ಹಿನ್ನೆಲೆಯಲ್ಲಿ ಇಬ್ಬರೂ ಆಟಗಾರರು ಟೂರ್ನಿಯಲ್ಲಿ ಪಾಲ್ಗೊಳ್ಟುತ್ತಿಲ್ಲ ಮಾಜಿ ಚಾಂಪಿಯನ್ ಸಮೀರ್ ವರ್ಮಾ ಪರುಪಲ್ಲಿ ಕಶ್ವಪ್ ಮರುಷರ ವಿಭಾಗದಲ್ಲಿ ಪ್ರಮುಖ ಆಟಗಾರರಾಗಿದ್ದಾರೆ